ಇದರಿಂದ ಸಾರ್ವಜನಿಕರಿಗೆ ದೊಡ್ಡ ರೀತಿಯ ಅನುಕೂಲವಾಗಲಿದೆ ಕೊರೋನಾ ಲಾಕ್ಡೌನ್ ನಡುವೆ ವಸತಿ ಪ್ರದೇಶಗಳ ನೊಂದಾಯಿತ ಅಂಗಡಿಗಳಿಗೆ ಅನುಮತಿ ನೀಡಲಾಗಿದೆ ಆದರೆ ಮುನಿಸಿಪಲ್ ಕಾರ್ಹೋರೇಷನ್ ಹಾಗೂ ಮುನಿಸಿಪಾಲಿಟಿ ವ್ಲಾಪ್ತಿಯೊಳಗೆ ಬರುವ ಮಾರುಕಟ್ಟೆ ಸಂಕಿರ್ಣಗಳು ತೆರೆಯುವಂತಿಲ್ಲ ಮುನಿಸಿಪಾಲಿಟಿ ಪ್ರದೇಶಗಳು ಕೊರೋನಾ ವೈರಾಣು ಹಾಟ್ಸ್ಪಾಟ್ಗಳು ಹಾಗೂ ಕಂಟೇನ್ಮೆಂಟ್ ಪ್ರದೇಶಗಳಲ್ಲಿರುವ ಮಾರುಕಟ್ಟೆ ಸ್ಥಳಗಳು ಮಲ್ಟಿಬ್ಯಾಂಡ್ ಹಾಗೂ ಸಿಂಗಲ್ ಬ್ರ್ಯಾಂಡ್ ಮಾಲ್ಗಳ ಮೇಲಿನ ನಿರ್ಬಂಧ ಮುಂದುವರೆಯಲಿದೆ ಎಂದು ಗ್ರಪ ಸಚಿವಾಲಯ ತಿಳಿಸಿದೆ ಗ್ರಾಮೀಣ ಪ್ರದೇಶದಲ್ಲಿ ಶಾಪಿಂಗ್ ಮಾಲ್ಗಳನ್ನು ಹೊರತುಪಡಿಸಿ ಎಲ್ಲಾ ಅಂಗಡಿಗಳು ತೆರೆಯಲು ಅವಕಾಶ ನೀಡಲಾಗಿದೆ ನಗರ ಪ್ರದೇಶಗಳ ವಸತಿ ವಲಯದಲ್ಲಿರುವ ನೆರೆಹೊರೆಯ ಅಂಗಡಿಗಳು ಒಂಟಿ ಕಿರಾಣಿ ಅಂಗಡಿಗಳು ತೆರೆಯಲು ಅವಕಾಶ ನೀಡಲಾಗಿದೆ ಎಂದು ತಿಳಿಸಿದೆ ಎಲ್ಲಾ ರೆಸ್ಲೋರೆಂಟ್ ಸಲೂನ್ ಹಾಗೂ ಬಾರ್ಬಾರ್ ಶಾಪ್ಗಳು ಮುಚ್ಲರಲಿವೆ ಮದ್ಲದ ಮೇಲಿನ ನಿರ್ಬಂಧಗಳು ಮುಂದುವರೆಯಲಿದೆ ಎಂದು ಕೇಂದ್ರ ಗೃಹ ಸಚಿವಾಲಯದ ವಕ್ತಾರರು ಸ್ಪಷ್ಪಪಡಿಸಿದ್ದಾರೆ ಮಾರುಕಟ್ಟೆಗಳಲ್ಲಿನ ಅಂಗಡಿಗಳು ಮಾರುಕಟ್ಟೆ ಸಂಕಿರ್ಣಗಳು ಹಾಗೂ ಶಾಪಿಂಗ್ ಮಾಲ್ಗಳ ಮೇಲಿನ ನಿರ್ಬಂಧ ಮುಂದುವರೆಯಲಿದೆ ಇ ಕಾಮರ್ಸ್ ಕಂಪನಿಗಳು ಅಗತ್ಯ ವಸ್ತುಗಳನ್ನು ಮಾತ್ರ ಪೂರೈಸಲು ಅವಕಾಶ ನೀಡಲಾಗಿದೆ ಮದ್ದ ಮತ್ತು ಇನ್ನಿತರ ಅಗತ್ಯವಲ್ಲದ ಸರಕುಗಳ ಪೂರ್ಲೆಕೆ ಮೇಲಿನ ನಿಷೇಧ ಮುಂದುವರೆಸಿದೆ ಈ ನಡುವೆ ಕೊರೋನಾ ಸೂಕ್ಷ್ಣ ಪ್ರದೇಶಗಳು ಹಾಗೂ ನಿರ್ಬಂಧಿತ ವಲಯಗಳಲ್ಲಿ ಯಾವುದೇ ಅಂಗಡಿ ತೆರೆಯುವುದರ ಮೇಲಿನ ನಿಷೇಧ ಮುಂದುವರಿಯುವುದು

ಸಾಮಾಜಿಕ ಅಂತರ ಹಾಗೂ ಮುಖಗವಸು ಮತ್ತಿತರ ರಕ್ಷಣಾ ಪರಿಕರಗಳನ್ನು ಧರಿಸಿರಬೇಕು ಎಂಬುದನ್ನು ಕಡ್ಡಾಯಗೊಳಿಸಲಾಗಿದೆ

ನಿನ್ನೆ ರಾತ್ರಿ ಚೆನ್ನೈಗೆ ಬಂದ ಕೇಂದ್ರೀಯ ತಂಡ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಸೋಂಕು ಪ್ರಕರಣಗಳು ವರದಿಯಾಗಿರುವ ಚೆನ್ನೈನಲ್ಲಿ ಇಂದು ಬೆಳಿಗ್ಗೆ ಮುಖ್ಯ ಕಾರ್ಯದರ್ತಿ ಹಾಗೂ ಇತರೆ ಹಿರಿಯ ಅಧಿಕಾರಿಗಳೊಂದಿಗೆ ಪರಿಸ್ವಿತಿ ಕುರಿತು ಪರಾಮರ್ತಿಸಿತು ಸೋಂಕು ವ್ಯಾಪಿಸುವುದನ್ನು ತಡೆಯಲು ಕೈಗೊಂಡಿರುವ ಕ್ರಮಗಳು ಹಾಗೂ ಪರೀಕ್ಷೆ ಚಿಕಿತ್ತೆ ಮತ್ತು ಪರಿಹಾರ ಪ್ರಯತ್ನಗಳ ಸಾಮರ್ಥ್ಯ ಹೆಚ್ಚಳ ಕುರಿತು ತಂಡ ನಗರಸಭೆ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿತು ಈ ಮಧ್ಯೆ ಚೆನ್ನೈ ಕೊಯಿಮತ್ತೂರು ಮತ್ತು ಮಧುರೈಗಳಲ್ಲಿ ನಾಲ್ಲು ದಿನಗಳ ಕಾಲ ಪೂರ್ಣ ಪ್ರಮಾಣದ ಲಾಕ್ಡೌನ್ ತಿರುಪೂರು ಮತ್ತು ಸೇಲಂಗಳಲ್ಲಿ ಇಂದು ವೆಳಗ್ಗಿನಿಂದ ಮೂರು ದಿನಗಳ ಸಂಪೂರ್ಣ ಶೆಟ್ಡೌನ್ ಫೋಷಿಸಲಾಗಿದೆ ಮತ್ತೊಂದು ಕೇಂದ್ರೀಯ ತಂಡ ಹೈದರಾಬಾದ್ನಲ್ಲಿನ ಪರಿಸ್ಹಿತಿಯ ಪರಿಶೀಲನೆಗಾಗಿ ತೆರಳಿದ್ದು

ಮತ್ತೊಂದು ತಂಡ ಗುಜರಾತ್ನ ಅಹಮ್ನದಾಬಾದ್ ಸೂರತ್ಗೆ ಇಂದು ಭೇಟಿ ನೀಡಿತ್ತು

ಜಿಲ್ಲಾಧಿಕಾರಿಗಳು ಪೊಲೀಸ್ ಆಯುಕ್ತರು ಹಾಗೂ ಇತರ ಹಿರಿಯ ಅಧಿಕಾರಿಗಳೊಂದಿಗೆ ಅಪಮ್ನದಾಬಾದ್ನಲ್ಲಿ ತಂಡ ಮಾತುಕತೆ ನಡೆಸಿದೆ

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಕೇಂದ್ರಗಳು ನ್ಯೂಸ್ ಆನ್ ಏರ್ ಡಾಟ್ ಕಾಮ್ ವೆಬ್ಸೈಟ್ ಹಾಗೂ ನ್ಲೂಸ್ ಆನ್ ಏರ್ ಮೊಬೈಲ್ ಆಫ್ಗಳಲ್ಲಿ ಈ ಪ್ರಸಾರವನ್ನು ಆಲಿಸಬಹುದಾಗಿದೆ ಆಕಾಶವಾಣಿ ಡಿಡಿ ನ್ಲೂಸ್ ಪಿಎಂಒ ಮತ್ತು ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಲೂಬ್ ವಾಹಿನಿಗಳಲ್ಲೂ ಇದನ್ನು ಕೇಳಬಹುದಾಗಿದೆ ಪ್ರಧಾನಮಂತ್ರಿಯವರ ಹಿಂದಿ ಭಾಷಣದ ನಂತರ ಅದರ ಪ್ರಾದೇಶಿಕ ಭಾಷೆಯ ಅನುವಾದವನ್ನು ಆಕಾಶವಾಣಿ ಬಿತ್ತರಿಸುವುದು

ಕಳೆದ ಸಂಜೆ ಚಂದ್ರನ ದರ್ಶನವಾಗಿದೆ ಎಂದು ದೆಹಲಿಯ ಜಾಮಾ ಮಸೀದಿಯ ಶಾಹಿ ಇಮಾಮ್ ಪ್ರಕಟಿಸಿದ್ದರು

ರಂಜಾನ್ ಮಾಸದಲ್ಲಿ ಮುಸ್ಲಿಮರು ಸಾಮಾಜಿಕ ಅಂತರ ಕಾಪಾಡಿಕೊಂಡು ತಮ್ನ ಮನೆಗಳಲ್ಲಿಯೇ ಉಳಿದು ಪೂರ್ಥನೆ ಹಾಗೂ ಇತರ ಧಾರ್ಮಿಕ ವಿಧಿವಿಧಾನಗಳನ್ನು ಆಚರಿಸಬೇಕೆಂದು ಹಲವು ಮುಸ್ಲಿಂ ಧರ್ಮ ಗುರುಗಳು ವಿದ್ವಾಂಸರು ಹಾಗೂ ಧಾರ್ಮಿಕ ಸಂಘಟನೆಗಳಿಂದ ಈಗಾಗಲೇ ಮನವಿ ಮಾಡಲಾಗಿದೆ ಇಂದು ವಿಶ್ವ ಮಲೇರಿಯಾ ನಿರ್ಮೂಲನಾ ದಿನವನ್ನು ಜಗತ್ತಿನೆಲ್ಲಡೆ ಆಚರಿಸಲಾಗುತ್ತಿದೆ

ನಮ್ಮಿಂದಲೇ ಶೂನ್ಯ ಮಲೇರಿಯಾ ಆರಂಭ ಎಂಬ ಆಂದೋಲನವನ್ನು ಸರಳ ವಿಧಾನಗಳ ಮೂಲಕ ಅನುಸರಿಸಿ ಮಲೇರಿಯಾ ತೊಲಗಿಸಲು ಶ್ರತಿಯೊಬ್ಬರು ಪಣ ತೊಡಬೇಕೆಂದು ಕೇಂದ್ರ ಆರೋಗ್ಯ ಸಚಿವಾಲಯ ಕೋರಿದೆ ಮಲೇರಿಯಾ ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆ ಕಚ್ಚುವುದರಿಂದ ಹಬ್ದುತ್ತದೆ ಮನೆಯ ಸುತ್ತಮುತ್ತ ಸೊಳ್ಳೆ ಪರಡದಂತೆ ಪರಿಸರವನ್ನು ಸ್ವಚ್ವವಾಗಿ ಇಡುವ ಮೂಲಕ ಮನೆಯ ಕಿಟಕಿಗಳಿಗೆ ಸೊಳ್ಳೆಗಳು ಒಳಬರದಂತೆ ಮೆಷ್ ಅಳವಡಿಸುವ ತುಂಬು ತೋಳನ ಬಟ್ಷೆ ಧರಿಸುವ ಸೊಳ್ಳೆ ನಾಶಕಗಳನ್ನು ಬಳಸುವ ಮೂಲಕ ಜನರು ಸುರಕ್ಷಿತವಾಗಿರಬೇಕೆಂದು ಮನವಿ ಮಾಡಿದೆ ಭಾರತೀಯ ಆಡಳಿತ ಸೇವೆಯ ಹಿರಿಯ ಅಧಿಕಾರಿ ಸಂಜಯ್ ಕೊಥಾರಿ ಮುಖ್ಯ ಜಾಗೃತ ಆಯುಕ್ತರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು ರಾಷ್ಟಪತಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಸಂಜಯ್ ಕೊಥಾರಿ ಅವರಿಗೆ ಪ್ರಮಾಣ ವಚನ ಬೋಧಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ದು ಹಾಗೂ ಇನ್ನಿತರ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ವಿತರಿದ್ದರು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಅಂತರವನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಯಿತು